ಚುನಾವಣೆ ಅಕ್ರಮಗಳನ್ನು ಬಹಿರಂಗಪಡಿಸುವ ವ್ಯಕ್ತಿಗಳಿಗೆ ರಕ್ಷಣೆ ಒದಗಿಸಲಾಗುವುದು ಕೇಂದ್ರ ಚುನಾವಣಾ ಆಯೋಗ ಭರವಸೆ

ಅಮೆರಿಕದ ರಕ್ಷಣಾ ಇಲಾಖೆ ಪೆಂಟಗನ್ ತನ್ನ ಪೆಸಿಫಿಕ್ ಕಮಾಂಡ್ ಅನ್ನು ಇಂಡೋ ಪೆಸಿಫಿಕ್ ಕಮಾಂಡ್ ಎಂದು ಮರುನಾಮಕರಣ ಮಾಡಿದ ಕೆಲವೇ ದಿನಗಳ ನಂತರ ಈ ಭೇಟಿ ನಡೆದಿದೆ ನಿನ್ನೆ ಸಂಜೆ ನಡೆದ ವಾರ್ಷಿಕ ಶಾಂಗ್ರಿ ಲಾ ಸಮಾವೇಶದ ನೇಪಥ್ಯದಲ್ಲಿ ಉಭಯ ನಾಯಕರ ಭೇಟಿ ನಡೆದಿದೆ ಶಾಂಗ್ರಿ ಲಾ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಏಷ್ಯಾ ಖಂಡದಲ್ಲಿ ಅಂತಾರಾಷ್ಟೀಯ ಜಲಮಾರ್ಗದಲ್ಲಿ ಎದುರಾಗಿರುವ ಸವಾಲುಗಳನ್ನು ಹತ್ತಿಕ್ಕಲು ಈ ಭಾಗದ ಎಲ್ಲ ರಾಷ್ಟಗಳು ಸಂಘಟತ ಪ್ರಯತ್ನ ಮಾಡಬೇಕಾಗಿದೆ ಗೌರವ ಸಂಧಾನ ಸಹಕಾರ ಶಾಂತಿ ಮತ್ತು ಸಮೃದ್ದಿಯ ಪಂಚತೀಲ ತತ್ವಗಳನ್ನು ಅಳವಡಿಸಿಕೊಂಡು ಏಷ್ಯಾದ ಅಭಿವೃದ್ಧಿಗೆ ಎಲ್ಲರೂ ಮುಂದಾಗಬೇಕೆದೆ ಅಂತಾರಾಷ್ಷೀಯ ಕಾನೂನಿನಂತೆ ಜಲಸಮಸ್ಥೆಗಳನ್ನು ಶಾಂತಿಯುತವಾಗಿ ನಿವಾರಿಸಿಕೊಳ್ಳಬೇಕು ಜಲಮಾರ್ಗದಲ್ಲಿ ಮುಕ್ತ ಸಂಚಾರ ನಡೆಸುವುದರಿಂದ ಎಲ್ಲ ರಾಷ್ಸಗಳು ಸಮ್ಬದ್ದಿ ಸಾಧಿಸಲು ಸಾಧ್ಯವಾಗಲಿದೆ ಎಂದು ಕರೆ ನೀಡಿದರು ಸಿಂಗಾಪುರ ಪ್ರವಾಸದ ಅಂತಿಮ ದಿನವಾದ ಇಂದು ಪ್ರಧಾನಮಂತ್ರಿ ಮೋದಿ ಅವರು ಹಿರಿಯ ಸಚಿವ ಗೋ ಚೋಕ್ ಟಾಂಗ್ ಅವರೊಂದಿಗೆ ಕ್ಷಿಫಡ್ಪಿಯರ್ನಲ್ಲಿಂದು ಮಹಾತ್ನ ಗಾಂಧಿ ನಾಮಫಲಕ ಅನಾವರಣಗೊಳಿಸಿದರು

ಪ್ರಧಾನಿ ಮೋದಿ ಅವರು ಗೋ ಜೋಕ್ ಟಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಸಿಂಗಾಪುರದ ಪುರಾತನ ಹಿಂದೂ ದೇವಾಲಯ ಎನಿಸಿರುವ ಮಾರಿಯಮ್ಹನ್ ದೇಗುಲಕ್ಷೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ದರು ಅಲ್ಲದೇ ಅವರು ರಾಷ್ಷೀಯ ಆರ್ಕಿಡ್ ಉದ್ಲಾನ ಚುಲಿಯಾ ಮಸೀದಿ ಬುದ್ದ ದೇಗುಲ ಮತ್ತು ಭಾರತೀಯ ಪಾರಂಪರಿಕ ಕೇಂದ್ರಕ್ಕೂ ಭೇಟಿ ನೀಡಿದ್ಗರು ಈ ಕೇಂದ್ರದಲ್ಲಿ ಭಾರತದ ಪರಂಪರೆ ಮತ್ತು ಶ್ರೀಮಂತ ಸಾಂಸ್ಟತಿಕ ವೈವಿಧ್ಯತೆಯನ್ನು ಸಾದರಪಡಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕೇಂದ್ರದಲ್ಲಿ ಮಧುಬಾನಿ ವರ್ಣಚಿತ್ರದ ಕಲಾಕೃತಿಯೊಂದನ್ನು ಖರೀದಿಸಿದರು ಇತ್ತೀಚೆಗೆ ಬಿಡುಗಡೆ ಮಾಡಲಾದ ಅಂತಾರಾಷ್ಷೀಯ ರೂಪೆಕಾರ್ಡ್ ಬಳಸಿ ಪ್ರಧಾನಿ ಅವರು ಕಲಾಕೃತಿ ಖರೀದಿಸಿದ್ದು ವಿಶೇಷವಾಗಿತ್ತು ನಂತರ ಪ್ರಧಾನಿ ಮೋದಿ ಅವರು ಮೂರು ರಾಷ್ಷಗಳ ಪ್ರವಾಸದ ನಂತರ ತಾಯ್ನಾಡಿಗೆ ಹಿಂತಿರುಗಿದ್ದಾರೆ

ಈ ಪ್ರವಾಸದ ಸಂದರ್ಭದಲ್ಲಿ ಸುಷ್ನಾ ಅವರು ದಕ್ಷಿಣ ಅಫ್ರಿಕಾದ ಉನ್ನತ ನಾಯಕರೊಂದಿಗೆ ಮಾತುಕತೆ ನಡೆಸುವ ನಿರೀಕ್ಸೆ ಇದೆ

ಮಹಾತ್ಮ ಗಾಂಧಿ ಅವರು ದಕ್ಷಿಣ ಆಫ್ರಿಕಾದಲ್ಲಿ ತಂಗಿದ್ದ ಮನೆ ಹಾಗೂ ಪಾರಂಪರಿಕ ತಾಣವಾಗಿ ಜನಪ್ರಿಯವಾಗಿರುವ ಫೋನಿಕ್ವ್ ಸೆಟ್ಲ್ಮೆಂಟ್ಗೆ ಸುಷ್ನಾ ಅವರು ಭೇಟಿ ನೀಡಲಿದ್ದಾರೆ

ಸುಷ್ಕಾ ಅವರ ಭೇಟಿಯಿಂದ ಉಭಯ ರಾಷ್ಷಗಳ ನಡುವೆ ನಿಕಟ ಸಂಬಂಧ ಬಲಗೊಳ್ಳಲಿದೆ ಎಂದು ವಿದೇಶಾಂಗ ಸಚವಾಲಯದ ವಕ್ತಾರ ರವೀಶ್ ಕುಮಾರ್ ಟ್ನೀಟ್ ಮಾಡಿದ್ದಾರೆ

ರಾವತ್ ಭರವಸೆ ನೀಡಿದ್ದಾರೆ

ದೇಶದ ಶ್ರೀಸಾಮಾನ್ಯ ಸಾಕ್ಷ್ಯಾಧಾರಗಳೊಂದಿಗೆ ಚುನಾವಣಾ ಅಕ್ರಮಗಳ ದೂರು ಸಲ್ಲಿಸಲು ಮೊಬೈಲ್ ಆ್ಕಪ್ ಸಹಾಯಕವಾಗಿದೆ ಇದು ಸಾಮಾನ್ಕ ಜನರಿಗೆ ಬಲ ತಂದಿದೆ ಎಂದರು ವಿದ್ಯುನ್ಮಾನ ಮತಯಂತ್ರಗಳ ನಿಖರತೆ ಬಗ್ಗೆ ಅನುಮಾನ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು ಪಳೆಯ ಕಾಲದ ಮತಚೀಟಿಗಳಿಗೆ ಮರಳುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಪಪಡಿಸಿದರು ಕರ್ನಾಟಕದಲ್ಲಿ ನೂತನವಾಗಿ ರಾಜ್ಯ ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರುವ ಪಿ ಮೊಹಮ್ಮದ್ ನವಾಜ್ ಮತ್ತು ಎಚ್

ನರೇಂದ್ರ ಪ್ರಸಾದ್ ಅವರು ರಾಜಭವನದಲ್ಲಿಂದು ನಡೆದ ಸರಳ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು

ಈ ಸಂದರ್ಭದಲ್ಲಿ ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ದಿನೇಶ್ ಮಹೇಶ್ವರಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೆ

ರಾಷ್ಟಪತಿಗಳ ಅನುಮೋಧನೆ ಮೇರೆಗೆ ಈ ಇಬ್ಬರು ನ್ಯಾಯಮೂರ್ತಿಗಳನ್ನು ಎರಡು ವರ್ಷಗಳ ಅವಧಿಗೆ ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಿಸಿ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ರಾಜೇಂದ್ರ ಕಶ್ಯಪ್ ಆದೇಶ ಹೊರಿಡಿಸಿದ್ದಾರೆ

ಹೆಚ್ಚುವರಿಯಾಗಿ ಬೆಳೆದ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡುವ ಮೂಲಕ ರೈತರ ವರಮಾನ ಹೆಚ್ಚಸಲು ಕ್ರಮಕೈಗೊಳ್ಳಲಾಗುವುದು ಎಂದು ಕೇಂದ್ರ ಬಂದರು ಮತ್ತು ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಭರವಸೆ ನೀಡಿದ್ದಾರೆ ಕೇಂದ್ರ ಸರ್ಕಾರದ ನಾಲ್ಕು ವರ್ಷಗಳ ಸಾಧನೆ ಕುರಿತು ನಾಗ್ಬರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡುವಾಗ ಕೃಷಿಕರ ಸಮಸ್ಯೆ ಕುರಿತು ಮಾತನಾಡಿದರು ಜಾಗತಿಕ ಆರ್ಥಿಕ ಪರಿಸ್ಥಿತಿ ಮತ್ತು ಹೆಚ್ಚುವರಿ ಕೃಷಿ ಉತ್ಪಾದನೆಯೇ ರೈತರ ಸದ್ಯದ ಪರಿಸ್ಥಿತಿಗೆ ಕಾರಣವಾಗಿದೆ ಮಹಾರಾಷ್ಟದಲ್ಲಿ ರೈತ ಸಮುದಾಯ ಕೆಲವೊಂದು ಕಷ್ಟಗಳನ್ನು ಎದುರಿಸುತ್ತದೆ ಕನಿಷ್ಠ ಬೆಂಬಲ ಬೆಲೆ ಸಿಗದೆ ಹಾಗೂ ಹಾಲಿನ ದರ ಕುಸಿತದಿಂದ ರೈತರು ಸಮಸ್ಕೆ ಎದುರಿಸುತ್ತಿದ್ದಾರೆ ಎಂದು ಒಪ್ಪಿಕೊಂಡರು

ಪ್ರತಿಪಕ್ಷಗಳು ಮುಸ್ಲಿಮರು ದಲಿತರು ಮತ್ತು ಬುಡಕಟ್ಟು ಜನಾಂಗಗಳ ಮನಸ್ಲಿನಲ್ಲಿ ಭಯ ಆತಂಕ ಮೂಡಿಸಿ ಕೋಮು ರಾಜಕೀಯ ಮಾಡುತ್ತಿವೆ ಎಂದು ಟೀಕಿಸಿದರು

ಗೂಗಲ್ ಕಂಪನಿಯ ಉನ್ನತ ಮೂಲಗಳು ಈ ವಿಷಯವನ್ನು ದೃಢಪಡಿಸಿವೆ ವಿಶ್ವವ್ಯಾಪಿ ಇರುವ ಗೂಗಲ್ನ ನೌಕರ ಪಡೆಯು ತೀವ್ರ ವಿರೋಧ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಕಂಪನಿಯು ಈ ನಿರ್ಧಾರ ತೆಗೆದುಕೊಂಡಿದೆ ಮವೆನ್ ಹೆಸರಿನ ಪೆಂಟಗನ್ ಯೋಜನೆಯಲ್ಲಿ ಭಾಗವಹಿಸಬಾರದು ಎಂದು ಗೂಗಲ್ ಕಂಪನಿಯ ಸಾವಿರಾರು ಉದ್ಯೋಗಿಗಳು ಸಹಿ ಪ್ರತಿಭಟನಾ ಆಂದೋಲನ ನಡೆಸಿದ್ದರು ಆರ್ಟಿಫಿತಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಮಾರಕ ಉದ್ದೇಶಗಳಿಗೆ ಬಳಸಲು ಇದು ಅನುವು ಮಾಡಿಕೊಡಲಿದೆ ಎಂಬುದು ಗೂಗಲ್ ನೌಕರರ ಆತಂಕಕ್ಕೆ ಕಾರಣವಾಗಿದೆ ಆದರೆ ಈ ಸಂಬಂಧ ಯಾವುದೇ ಅಧಿಕೃತ ಹೇಳಿಕೆಗಳನ್ನು ನೀಡಿಲ್ಲ ಗೂಗಲ್ ಕಂಪನಿಯ ಉನ್ನತಾಧಿಕಾರಿ ಡಯಾನ್ ಗ್ರೀನ್ ನಿನ್ನೆ ಕಂಪನಿಯ ಸಿಬ್ಬಂದಿ ಜೊತೆ ಮಾತನಾಡಿ ಮಾರ್ಚ್ ತಿಂಗಳಲ್ಲಿ ಅಂತ್ಯವಾಗುವ ಪೆಂಟಗನ್ ಜೊತೆಗಿನ ಗುತ್ತಿಗೆ ನವೀಕರಣ ಮಾಡುವುದಿಲ್ಲ ಎಂದಿದ್ದಾರೆ ಮುಂಬರುವ ವಿಶ್ವ ಪರಿಸರ ದಿನ ಆಚರಣೆಗೆ ದೆಪಲಿಯಲ್ಲಿ ಆಯೋಜಿಸಿರುವ ವಸ್ತು ಪ್ರದರ್ಶನಕ್ಕೆ ಕೇಂದ್ರ ಪರಿಸರ ಸಚಿವ ಡಾ ಹರ್ಷವರ್ಧನ್ ಇಂದು ಭೇಟಿ ನೀಡಿದ್ದರು ಪರಿಸರ ಸಂರಕ್ಷಣೆಯ ವಿಧಿವಿಧಾನಗಳನ್ನು ಸಾದರಪಡಿಸುವ ಹಲವು ಮಳಗೆಗಳನ್ನು ವಸ್ತು ಪ್ರದರ್ಶನದಲ್ಲಿ ತೆರೆಯಲಾಗಿದೆ ವಸ್ತು ಪ್ರದರ್ಶನದಲ್ಲಿಂದು ಹಾಜರಿದ್ದ ವಿದ್ಯಾರ್ಥಿಗಳು ಪ್ಲಾಸ್ಟಿಕ್ ಉತ್ಪನ್ನಗಳ ಬಳಕೆಯನ್ನು ಸಂಪೂರ್ಣ ನಿಲ್ಲಿಸುವುದಾಗಿ ಸಚಿವರ ಮುಂದೆ ಸಂಕಲ್ಪ ಮಾಡಿದರು ಪರಿಸರಕ್ಕೆ ಹಾನಿಯುಂಟು ಮಾಡುತ್ತಿರುವ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಬಳಸದಂತೆ ತಮ್ಮ ಕುಟುಂಬದ ಸದಸ್ದರಿಗೆ ಅರಿವು ಮೂಡಿಸುವುದಾಗಿ ಮಕ್ಕಳು ಭರವಸೆ ನೀಡಿದರು